ಹೊಸದಾಗಿ ಸಂಪುಟಕ್ಕೆ ಸೇರ್ಪಡೆಗೊಂಡ ಪಲವು ಸಚಿವರಿಗೆ ಖಾತೆಗಳ ಮರುಹಂಚಿಕೆ ಬಿ

ಪಾಟೀಲ್ಗೆ ಕೃಷಿ ಖಾತೆ ಹೊಣೆ

ಅಶ್ನತ್ ನಾರಾಯಣ ರಾಜ್ಯದ ಪರಿವಾರ ತಳವಾರ ಸಮುದಾಯಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಮಸೂದೆಗೆ ಲೋಕಸಭೆ ಅಂಗೀಕಾರ

ರಾಜ್ಗದ ವಿಶ್ವವಿದ್ಗಾಲಯಗಳಲ್ಲಿ ಸಂಯೋಜನಾ ಪ್ರಕ್ರಿಯೆ ಮುಂದುವರೆಸದಂತೆ ಸರ್ಕಾರದ ಆದೇಶ

ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಹೊಸದಾಗಿ ಸಂಪುಟಕ್ಕೆ ಸೇರಿದ ಸಚಿವರು ಸೇರಿದಂತೆ ಪಲವು ಸಚಿವರ ಖಾತೆಗಳನ್ನು ಮಾರ್ಪಾಡು ಮಾಡಿದ್ಗಾರೆ ಅದರಂತೆ ಹೊಸದಾಗಿ ಸಂಪುಟಕ್ಕೆ ಸೇರಿದ ಬಿ

ಪಾಟೀಲ್ ಅವರಿಗೆ ಕೈಷಿ ಬಾತೆ ಶಿವರಾಂ ಹೆಬ್ಲಾರ್ ಅವರಿಗೆ ಕಾರ್ಮಿಕ ಮತ್ತು ಸಕ್ಕರೆ ಬಾತೆ ಬೈರತಿ ಬಸವರಾಜ್ಗೆ ಬಿಬಿಎಂಪಿ ಬಿಡಿಎ ಹೊರತುಪಡಿಸಿ ನಗರಾಭಿವೃದ್ದಿ ಖಾತೆ ಬಸವರಾಜ್ ಬೊಮ್ಹಾಯಿಗೆ ಬೆಹುಗಾರಿಕಾ ಫಟಕ ಹೊರತುಪಡಿಸಿ ಗೃಹ ಖಾತೆ ಸಿ

ಪಾಟೀಲ್ ಅವರಿಗೆ ಗಣಿ ಮತ್ತು ಭೂವಿಜ್ಟಾನ ಪ್ರಭುಚೌಹಾಣ್ ಅವರಿಗೆ ಪಶುಸಂಗೋಪನೆ ಜೊತೆಗೆ ಮತ್ತು ವಕ್ಷ್ ಮತ್ತು ಪಜ್ ಖಾತೆ ಆನಂದ್ ಸಿಂಗ್ ಅವರಿಗೆ ಅರಣ್ಣ ಪರಿಸರ ಜೀವಿಶಾಸ್ತ ಖಾತೆ ಶ್ರೀಮಂತ ಬಾಳಸಾಹೇಬ್ ಪಾಟೀಲ್ ಅವರಿಗೆ ಕ್ಷೆಮಗ್ಗ ಮತ್ತು ಜವಳಿ ಖಾತೆ

ಗೋಪಾಲಯ್ಯ ಅವರಿಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆಗಳ ಜವಾಬ್ದಾರಿ ವಹಿಸಿಕೊಡಲಾಗಿದೆ

ಅಶ್ವತ್ನಾರಾಯಣ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ರಾಜ್ಯ ಕೌಶಲ್ತ ಅಭಿವೃದ್ದಿ ಪ್ರಾಧಿಕಾರ ಹಾಗೂ ವಿಶ್ವಸಂಸ್ಥೆಯ ಅಭಿವೃದ್ದಿ ಕಾರ್ಯಕ್ರಮದ ಅಂಗವಾಗಿ ಏರ್ಪಡಿಸಿದ್ದ ವಿಶೇಷ ತರಬೇತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು

ಮುಂದಿನ ಎರಡುಮೂರು ವರ್ಷಗಳ ಅವಧಿಯಲ್ಲಿ ಈ ಸಂಖ್ಯೆ ದುಪ್ಪಾಟಾಗಲಿದೆ ಯುವ ಸಬಲೀಕರಣಕ್ಕೆ ಸರ್ಕಾರ ಆದ್ಯತೆ ನೀಡಿದ್ದು ಪ್ರತಿಯೊಂದು ಪ್ರೌಢಶಾಲೆಯಲ್ಲೂ ಒಬ್ಲ ಸಮಾಲೋಚಕರನ್ನು ನಿಗದಿಪಡಿಸಿ ಅವರಿಗೆ ಭತ್ನ ನೀಡಲಾಗುತ್ತಿದೆ ಕೌಶಲ್ಯ ತರಬೇತಿ ಕೇಂದ್ರಗಳ ಜೊತೆ ಕೈಗಾರಿಕೆಗಳು ಕೈಜೋಡಿಸಿದರೆ ಹೆಚ್ಚಿನ ಯುವಕರಿಗೆ ಉದ್ಯೋಗ ದೊರಕಲಿದೆ ಎಂದರು ಕರ್ನಾಟಕದ ಕೆಲ ಬುಡಕಟ್ಟು ಸಮುದಾಯಗಳನ್ನು ಪರಿತಿಷ್ಟ ಪಂಗಡಕ್ಕೆ ಸೇರಿಸುವ ಮಸೂದೆಗೆ ಲೋಕಸಭೆ ಇಂದು ಅಂಗೀಕಾರ ನೀಡಿದೆ ಬುಡಕಟ್ನು ಸಮುದಾಯಗಳಾದ ಪರಿವಾರ ತಳವಾರ ಸಮುದಾಯಗಳನ್ನು ಪರಿತಿಷ್ನ ಪಂಗಡಕ್ಕೆ ಸೇರಿಸುವ ಮತ್ತು ಮೀಸಲಾತಿ ನೀಡುವ ಮಸೂದೆಗೆ ದ್ವನಿ ಮತದ ಮೂಲಕ ಅಂಗೀಕಾರ ದೊರೆತಿದೆ ಈ ಮಸೂದೆ ಅಂಗೀಕಾರದಿಂದಾಗಿ ರಾಜ್ಯದಲ್ಲಿ ಪರಿತಿಷ್ಟ ಪಂಗಡದ ಪಟ್ಟಿಗೆ ಈ ಸಮುದಾಯಗಳ ಸೇರ್ಪಡೆಗೆ ಸಹಕಾರಿಯಾಗಲಿದೆ ಕಳೆದ ಅಧಿವೇತನದಲ್ಲಿ ರಾಜ್ಯಸಭೆಯಲ್ಲಿ ಈ ಮಸೂದೆಗೆ ಅಂಗೀಕಾರ ದೊರಕಿತ್ತು ಮಸೂದೆ ಅಂಗೀಕಾರ ಕುರಿತು ಪರ್ಷ ವ್ಯಕ್ತಪಡಿಸಿರುವ ಕೇಂದ್ರ ಸಚಿವ ಡಿ

ಸದಾನಂದಗೌಡ ಟ್ವೀಟ್ ಸಂದೇತದ ಮೂಲಕ ಬುಡಕಟ್ಟು ವ್ಚವಹಾರಗಳ ಖಾತೆ ಸಚಿವ ಅರ್ಜುನ್ ಮುಂಡ ಅವರಿಗೆ ಧನ್ಯವಾದ ತಿಳಿಸಿದ್ದಾರೆ ರಾಜ್ಞದಲ್ಲಿ ಕೊರೋನಾ ವೈರಸ್ ಸೋಂಕು ಪರಡದಂತೆ ಆರೋಗ್ಯ ಇಲಾಖೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದೆ ಈ ಖಾಯಿಲೆಗೆ ಯಾವುದೇ ನಿರ್ದಿಷ್ಟ ಔಷಧ ಮತ್ತು ಲಸಿಕೆಗಳು ಲಭ್ಯವಿರುವುದಿಲ್ಲ ಎಂದು ಸ್ಪಷ್ಪಪಡಿಸಲಾಗಿದೆ ಇತ್ತೀಚೆಗೆ ಮಾರುಕಟ್ನೆಯಲ್ಲಿ ಹೊಸ ಹೊಮಿಯೋಪತಿ ಟಿಷಧಿ ಬಂದಿದೆ ಎಂದು ಕೆಲವು ಕಂಪನಿಗಳ ಮಾರಾಟಗಾರರು ಸುಳ್ನು ಮತ್ತು ಅಪಪ್ರಚಾರ ಮಾಡುತ್ತಿದ್ದಾರೆ ಆದರೆ ಇದರ ಬಗ್ಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ಮಾರ್ಗಸೂಚಿ ಸಲಹೆ ಸೂಚನೆ ಬಂದಿಲ್ಲ ಜನರು ವದಂತಿಗಳಿಗೆ ಕಿವಿಕೊಡಬಾರದು ಎಂದು ಆರೋಗ್ಣ ಇಲಾಖೆ ಪ್ರಕಟಣೆಯಲ್ಲಿ ಮನವಿ ಮಾಡಿದೆ ದಾವಣಗೆರೆ ಚಿತ್ರದುರ್ಗ ಹಿರಿಯೂರು ತುಮಕೂರು ನೇರ ರೈಲು ಮಾರ್ಗದ ಭೂ ಸ್ನಾಧೀನ ಪ್ರಕ್ರಿಯೆ ಸೇರಿದಂತೆ ಜಿಲ್ಲೆಯ ವಿವಿಧ ಅಭಿವ್ಯದ್ದಿ ಯೋಜನೆಗಳಿಗೆ ಅಗತ್ತ ಅನುದಾನ ಬಿಡುಗಡೆ ಮಾಡಬೇಕು ಎಂದು ದಾವಣಗೆರೆ ಸಂಸದ ಜಿ

ಸಿದ್ದೇಶ್ವರ್ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರನ್ನು ಒತ್ತಾಯಿಸಿದ್ದಾರೆ

ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ವಿಶ್ವವಿದ್ಯಾಲಯ ಕಾಲೇಜುಗಳ ಸಂಯೋಜನೆ ಕುರಿತು ರಾಜ್ಯ ಸರ್ಕಾರ ಏಕರೂಪ ನಮೂನೆ ಸಿದ್ದಪಡಿಸಲು ಮುಂದಾಗಿದೆ

ಕಾಲೇಜು ಸಂಯೋಜನೆ ಕುರಿತು ಸರ್ಕಾರದ ಪಂತದಲ್ಲಿ ಸ್ವಳೀಯ ವಿಚಾರಣಾ ಸಮಿತಿಯನ್ನು ಸಧ್ಯಡಗೊಳಿಸುವ ಉದ್ದೇಶದಿಂದ ಎಲ್ಲ ವಿಶ್ವವಿದ್ನಾಲಯಗಳಿಗೆ ಅನ್ವಯವಾಗುವಂತೆ ಏಕರೂಪದ ನಮೂನೆ ಸಿದ್ದಪಡಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಹೆಣ್ಣು ಮಗುವನ್ನು ಉಳಿಸಿ ಬೆಳಸಬೇಕು ಅವರಿಗೆ ಸಂವಿಧಾನದಲ್ಲಿ ನೀಡಿರುವ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸುವ ಅವಕ್ಕಕತೆ ಇದೆ ಎಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಧೀಶ ರವೀಂದ್ರ ಕಾರಿಬಾರಿ ತಿಳಿಸಿದರು ವಿಜಯಪುರದಲ್ಲಿಂದು ಹಮ್ನಿಕೊಂಡ ಭೇಟಿ ಬಚಾವೊ ಭೇಟಿ ಪಡಾವೋ ಕಾರ್ಯಕ್ರಮದಡಿ ಕಾನೂನು ಅರಿವು ಹಾಗೂ ಆರೋಗ್ಯ ಮತ್ತು ನೈರ್ಮಲೀಕರಣ ಕಾರ್ಯಗಾರ ಉದ್ವಾಟಿಸಿ ಅವರು ಮಾತಾನಾಡಿದರು ರಾಷ್ಟ ರಕ್ಷಣೆ ರಾಷ್ಟ ಸೇವೆ ರಾಷ್ಟರ್ಡಜಕ್ಕೆ ಗೌರವ ಸಲ್ಲಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಅದನ್ನು ಕಟ್ಟನಿಟ್ಟಾಗಿ ಪಾಲಿಸಬೇಕು ಎಂದು ವಿದ್ಯಾಥಿಗಳಿಗೆ ಅವರು ಕಿವಿ ಮಾತು ಹೇಳಿದರು ಮೀಸಲಾತಿ ಕುರಿತಂತೆ ಸುಪ್ರೀಂಕೋರ್ಟ್ ಇಕ್ತೀಚೆಗೆ ನೀಡಿದ ತೀರ್ಪಿನ ಸಾಧಕ ಭಾದಕ ಕುರಿತು ಚರ್ಚೆ ನಡೆಸಲು ಕೇಂದ್ರ ಸರ್ಕಾರ ಕೂಡಲೇ ಸರ್ವಪಕ್ಷ ಸಭೆ ಕರೆಯಬೇಕು ಎಂದು ಮಾಜಿ ಸಂಸದ ವಿ

ಬಳ್ಳಾರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸುಪ್ರೀಂಕೋರ್ಟ್ ಮೀಸಲಾತಿ ಮೂಲಭೂತ ಹಕ್ಕು ಅಲ್ಲ ಎಂದು ತೀರ್ಪು ನೀಡಿದೆ ಇದರ ವಿರುದ್ದ ಕೇಂದ್ರ ಕೂಡಲೇ ಮೇಲ್ಕವಿ ಸಲ್ಲಿಸಬೇಕು ಎಂದರು ಸರ್ಕಾರ ನ್ವಾಯಾಲಯಕ್ಕೆ ಮೀಸಲಾತಿ ಅಗತ್ಯತೆ ಮತ್ತು ಅನಿವಾರ್ಯತೆ ಮನವರಿಕೆ ಮಾಡಿ ಕೊಡುವ ದಾಖಲಾತಿಗಳನ್ನು ನೀಡದೇ ಇರುವುದೇ ಇಂತಹ ತೀರ್ಮ ಹೊರ ಬರಲು ಕಾರಣವಾಗಿದೆ ಎಂದು ಅವರು ಹೇಳಿದರು ಕೇಂದ್ರ ಸರ್ಕಾರದ ಏಕ್ ಭಾರತ್ ಶ್ರೇಷ್ಠ್ ಭಾರತ್ ಅಭಿಯಾನ ನಿನ್ನೆ ದೇಶಾದ್ಯಂತ ಆರಂಭಗೊಂಡಿದೆ

ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ನಡುವೆ ರಾಷ್ಷೀಯ ಸಮಗ್ರತೆಯ ಭಾವವನ್ನು ಈ ಅಭಿಯಾನ ಉತ್ತೇಜಿಸಲಿದೆ

ಈ ಯೋಜನೆಯಡಿ ಕರ್ನಾಟಕ ಮತ್ತು ಉತ್ತರಾಖಂಡ್ ರಾಜ್ಯಗಳನ್ನು ಜೋಡಿ ರಾಜ್ಯಗಳೆಂದು ಪರಿಗಣಿಸಲಾಗಿದೆ

ಗಿರೀಶ್ ಸೂಚನೆ ನೀಡಿದ್ದಾರೆ ಜಲ್ಲಾಧಿಕಾರಿಗಳ ಕಚೇರಿಯಲ್ಲಿಂದು ಪ್ರವಾಹ ಪರಿಹಾರ ಪುನರ್ ವಸತಿ ಕುರಿತು ಅವರು ಎಲ್ಲ ತಹತಿಲ್ದಾರ್ಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿ ಈ ವಿಷಯ ತಿಳಿಸಿದ್ದಾರೆ

ಮುನ್ನೂಚನೆಯಂತೆ ರಾಜ್ಯದ ಉದ್ದಗಲಕ್ಕೂ ಒಣಹವೆ ಮುಂದುವರೆಯಲಿದೆ ಬೆಂಗಳೂರು ಸುತ್ತಮುತ್ತ ಶುಭ್ಧ ಆಕಾಶ ಕೆಲ ಪ್ರದೇಶಗಳಲ್ಲಿ ಬೆಳಗಿನ ವೇಳೆ ಮಂಜು ಬೀಳಲಿದೆ